ಇವನ್ನು ಖಾಸಗಿ ಸಪಭಾಗಿತ್ವದೊಂದಿಗೆ ಅಭಿವೃದ್ಧಿಪಡಿಸಲಾಗುವುದು ಉಪಹಾರ ಗ್ಬಪ ಫುಡ್ ಕೋರ್ಟ್ ಡಾಬಾ ಪೆಚ್ರೋಲ್ ಬಂಕ್ ಸಣ್ಣ ದುರಸ್ತಿ ಅಂಗಡಿ ವೈದ್ಧಕೀಯ ಕ್ಷಿನಿಕ್ ಚಾಲಕರಿಗೆ ವಿಶ್ರಾಂತಿ ಗ್ವಪಗಳು ಮತ್ತು ವಿದ್ಯುತ್ ಚಾರ್ಜಂಗ್ ಕೇಂದ್ರಗಳು ಈ ಸೌಲಭ್ಯಗಳಲ್ಲಿ ಒಳಗೊಂಡಿವೆ ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ವಿಶ್ರಂತಿ ಮತ್ತು ಉತ್ತಮ ಆಹಾರ ಒದಗಿಸುವುದು ಇದರ ಉದ್ದೇಶವಾಗಿದೆ ಉದ್ದೇಶಿತ ಉಪಕ್ರಮದಿಂದ ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಕ ಸೃಷ್ಟಿಯಾಗಲಿದ್ದು ಟ್ರಕ್ ಚಾಲಕರು ಮತ್ತು ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯಗಳು ದೊರೆಯಲಿವೆ ಎಂದು ನಿತಿನ್ ಗಡ್ಡರಿ ಟ್ಟೀಟ್ ಮಾಡಿದ್ದಾರೆ

ದೇಶಾದ್ನಂತ ನಡೆಯುತ್ತಿರುವ ಲಸಿಕಾ ಅಭಿಯಾನದಲ್ಲಿ ಲಚಿಕೆಯ ಅಗತ್ನತೆ ಕುರಿತು ಉನ್ನತಾಧಿಕಾರ ಸಮಿತಿ ನಿರಂತರ ನಿಗಾ ವಹಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳದ್ದಾರೆ ಅವರು ನಿನ್ನೆ ಸಂಸತ್ತಿನ ಉಭಯ ಸದನಗಳಲ್ಲಿ ಲಭಿಕೆ ಮೈತ್ರಿ ಕುರಿತು ಹೇಳಕೆ ನೀಡಿದರು ಈ ಉಪಕ್ರಮ ಜನಕೇಂದ್ರಿತ ಕ್ರಜಾಪ್ರಭುತ್ವದ ಕ್ರಮವಾಗಿದೆ ಭಾರತ ಸ್ವಾರ್ಥಕ್ಕೆ ಒಳಗಾಗದೆ ತನ್ನ ಗುಣಮಟ್ಟದ ಉತ್ಪನ್ನಗಳನ್ನು ವಿದೇಶಗಳಗೂ ಲಭ್ಯವಾಗುವಂತೆ ಮಾಡುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ ಹಾಗೂ ಇಡೀ ವಿಕ್ವದೊಂದಿಗೆ ಅವರು ಹೊಂದಿರುವ ಆಳವಾದ ಗೆಳೆತನದ ಹಿನ್ನೆಲೆಯಲ್ಲಿ ಲಸಿಕೆ ಪೂರೈಕೆ ಮಾಡಲಾಗುತ್ತಿದ್ದು ಇದರಿಂದ ಅಂತಾರಾಷ್ಷೀಯ ಮಟ್ಟದಲ್ಲಿ ಭಾರತದ ಘನತೆ ಹೆಚ್ಚಾಗಿದೆ ಎಂದು ವಿವರಿಸಿದರು ಲಸಿಕೆ ಮೈತ್ರಿ ಮೊದಲಿಗೆ ನೆರೆಯ ರಾಷ್ಲಗಳೊಂದಿಗೆ ಆರಂಭವಾಯಿತು ಆನಂತರ ಇತರ ರಾಷ್ಲಗಳಗೂ ವಿಸ್ತರಣೆಗೊಂಡಿದ್ದು

ಅದನ್ನೇ ಪಾಲನೆ ಮಾಡುತ್ತಿದೆ ಎಂದು ಅವರು ಹೇಳಿದ್ಲಾರೆ

ಪಂಜಾಬ್ ಕರ್ನಾಟಕ ಗುಜರಾತ್ ಪಾಗೂ ತಮಿಳುನಾಡಿನಲ್ಲಿ ಕೋವಿಡ್ನ ದೈನಂದಿನ ಪ್ರಕರಣಗಳಲ್ಲಿ ತೀವ್ರ ಏರಿಕೆಯ ವರದಿಯಾಗುತ್ತಿರುವುದಾಗಿ ಸರ್ಕಾರ ತಿಳಬದೆ

ಮಹಾರಾಷ್ಲ ತಮಿಳುನಾಡು ಪಂಜಾಬ್ ಮಧ್ಯಪ್ರದೇಶ ದೆಪಲಿ ಗುಜರಾತ್ ಕರ್ನಾಟಕ ಮತ್ತು ಪರಿಯಾಣ ಈ ರಾಜ್ಯಗಳಾಗಿವೆ ಕಳೆದ ಒಂದು ತಿಂಗಳಲ್ಲಿ ಕೇರಳದಲ್ಲಿ ಪ್ರಕರಣಗಳ ಸಂಖ್ಯೆ ಸ್ವಿರವಾಗಿ ಕಡಿಮೆಯಾಗುತ್ತಿದೆ

ಬಿಜೆಪಿಯ ಹಿರಿಯ ನಾಯಕ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಅಸ್ಲಾಂ ಮತ್ತು ಪತ್ಯಮ ಬಂಗಾಳದ ಭೇಟಿಯಲ್ಲಿದ್ದಾರೆ ಪಶ್ಚಿಮ ಬಂಗಾಳದ ಪುರುಲಿಯಾದಲ್ಲಿ ಚುನಾವಣಾ ರ್ನಾಲಿ ಉದ್ದೇತಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರಗಳಂದ ಕೈಗಾರಿಕೆಗಳು ಅಭಿವೃದ್ದಿಯಾಗಿಲ್ಲ ಎಡಪಕ್ಷಗಳು ಮತ್ತು ತ್ವಣಮೂಲ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ನೀರಾವರಿ ಯೋಜನೆಗಳನ್ನು ಕಾರ್ಯಗರ್ತಗೊಳಿಸಿಲ್ಲ ಜನರ ಜೀವನೋಪಾಯಕ್ಕಾಗಿ ಪಶು ಸಂಗೋಪನೆಗೂ ಆದ್ದತೆ ನೀಡಲಿಲ್ಲ ಇದರಿಂದ ರಾಜ್ಯ ಒಂದುಳಿದಿದ್ದು ಜನರು ತೊಂದರೆಯಲ್ಲಿದ್ದಾರೆ ಎಂದು ಹೇಳಿದರು ಇಂದು ಮಧ್ಯಾಷ್ನ ಅಸ್ಸಾಂನ ಕರೀಂಗಂಚ್ನಲ್ಲಿ ಚುನಾವಣಾ ರ್ನಾಲಿ ಉದ್ದೇತಿಸಿ ನರೇಂದ್ರ ಮೋದಿ ಭಾಷಣ ಮಾಡುವರು

ಎನ್ಡಿಎ ತನ್ನ ಅಭಿವೃದ್ಧಿ ಅಜೆಂಡಾ ಮುನ್ನಡೆಸಲು ಜನತೆಯ ಆಶೀರ್ವಾದ ಬಯಸುತ್ತದೆ ಎಂದು ಹೇಳಿದ್ದಾರೆ ಕೇಂದ್ರ ಆರೋಗ್ಣ ಮತ್ತು ಕುಟುಂಬ ಕಲ್ಚಾಣ ಸಚಿವ ಡಾ ಹರ್ಷವರ್ಧನ್ ಅಂತಾರಾಷ್ಷೀಯ ಸಂಸ್ಥೆ ಕ್ಷಯ ರೋಗ ತಡೆ ಪಾಲುದಾರಿಕೆ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಲೆಯಾಗಿದ್ದಾರೆ

ಇದು ಕ್ಷಯ ರೋಗದ ವಿರುದ್ದ ಹೋರಾಡುತ್ತಿರುವ ಜಗತ್ತಿನ ಎಲ್ಲಾ ರಾಷ್ಸಗಳನ್ನು ಒಳಗೊಂಡಿರುವ ಅಂತಾರಾಷ್ನೀಯ ಸಂಸ್ವೆಯಾಗಿದೆ

ಕುವೈತ್ನ ಎದೇಶಾಂಗ ಸಚಿವ ಡಾ

ಅವರು ಇಂದು ವಿದೇಶಾಂಗ ವ್ಲವಹಾರಗಳ ಸಚಿವ ಡಾ

ಜೈಶಂಕರ್ ಅವರನ್ನು ಭೇಟ ಮಾಡಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಜಾಗತಿಕ ಪುನರ್ಬಳಕೆ ದಿನದ ಅಂಗವಾಗಿ ಸಂದೇಶ ನೀಡಿರುವ ಕೇಂದ್ರ ಪರಿಸರ ಅರಣ್ಣ ಮತ್ತು ಪವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಉತ್ತಮ ಭವಿಷ್ಕಣಾಗಿ ಮನರ್ ಬಳಕೆ ಮ್ರುಗಳನ್ನು ಬಳಸಬೇಕು ತ್ಯಾನ್ಯ ಕಡಿಮೆ ಮಾಡಿ ಮರುಬಳಕೆ ಮಾಡಿಕೊಳ್ಳುವುದು ಹೊಸ ಮಂತ್ರವಾಗಿದೆ ಎಂದು ಹೇಳಿದ್ದಾರೆ

ಈ ದಾಳಿ ಜನಾಂಗೀಯ ಉದ್ಗೇತದೊಂದಿಗೆ ನಡೆಸಿದ್ದಲ್ಲ ಎಂದು ಲಾಂಗ್ ಹೊಲೀಸರಿಗೆ ತಿಳಿಸಿದ್ದಾನೆ ಆರೋಪಿಯ ಉದ್ಗೇತ ಏನೇ ಇದ್ಗರೂ ತಪ್ಪಿತಸ್ಥನಿಗೆ ಕಾನೂನಿನಂತೆ ಶಿಕ್ಷೆಯಾಗಲಿದೆ ಎಂದು ಅಟ್ಲಾಂಟ ಮೇಯರ್ ಕಿತಾ ಲಾನ್ಸ್ ಬಾಟಮ್ಸ್ ಹೇಳಿದ್ದಾರೆ ಅಫ್ರಾನಿಸ್ತಾನದ ರಾಜಧಾನಿ ಕಾಬೂಲ್ನಲ್ಲಿ ಇಂದು ಬೆಳಗ್ಗೆ ರಸ್ತೆ ಬದಿ ಇರಿಸಲಾಗಿದ್ದ ಬಾಂಬ್ ಸ್ಕೋಟಿಸಿ ಸರ್ಕಾರಿ ಸಿಬ್ಬಂದಿಯನ್ನು ಹೊತ್ತೊಯ್ಯಕ್ತಿದ್ದ ಬಸ್ಗೆ ಬಡಿದು ಮೂವರು ಮೃತಪಟ್ಲದ್ದಾರೆ

ಸಾವು ನೋವು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಕಾಬೂಲ್ ಪೊಲೀಸ್ ವಕ್ತಾರರು ದೃಢಪಡಿಸಿದ್ದಾರೆ ಅಫ್ರಾನ್ ತಾಂತಿ ಪ್ರಕ್ರಿಯೆಗಳನ್ನು ಮುಂದಕ್ಕೆ ಕೊಂಡೊಯ್ಯಲು ಅಫ್ಪಾನಿಸ್ತಾನ ಸರ್ಕಾರ ತಾಲಿಬಾನ್ ಸಂಘಟನೆ ಮತ್ತು ಅಮೆರಿಕ ರಷ್ಣಾ ಸೇರಿದಂತೆ ಶ್ರಮುಖ ದೇಶಗಳು ಮಾಸ್ಕೋದಲ್ಲಿ ಸಭೆ ಸೇರಿರುವ ದಿನವೇ ಈ ಫಟನೆ ನಡೆದಿದೆ

ಶನಿವಾರ ನಾಲ್ನನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ